ಪಿಎಂ ಕಿಸಾನ್ ಯೋಜನೆಯಡಿ ಕೃಷಿ ಮೂಲಸೌಕರ್ನಾಭಿವೃದ್ದಿ ನಿಧಿಯ ಆರ್ಥಿಕ ನೆರವು ಯೋಜನೆಗೆ ಎಡಿಯೊ ಕಾನ್ವರೆನ್ಸ್ ಮೂಲಕ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ

ಜಾಗತಿಕ ಪೂರ್ನೆಕೆ ಸರಪಳಿಯಲ್ಲಿ ಭಾರತ ವಿಶ್ವಾಸಾರ್ಹ ಪಾಲುದಾರ ದೇಶ ಪಿಯೂಷ್ ಗೋಯಲ್

ಶ್ರೀಲಂಕಾದ ನೂತನ ಪ್ರಧಾನಮಂತ್ರಿಯಾಗಿ ಮಹಿಂದಾ ರಾಜಪಕ್ಷ ಇಂದು ಪ್ರಮಾಣ ವಚನ ಸ್ವೀಕಾರ ಹೆಡ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ವಿಡಿಯೊ ಕಾನ್ತರೆನ್ಸ್ ಮೂಲಕ ಪಿಎಂ ಕಿಸಾನ್ ಯೋಜನೆಯಡಿ ಕೃಷಿ ಮೂಲಸೌಕರ್್ಯಾಭಿವೃದ್ದಿ ನಿಧಿಯ ಆರ್ಥಿಕ ನೆರವು ಯೋಜನೆಗೆ ಚಾಲನೆ ನೀಡಲಿದ್ದಾರೆ

ಹೆಡ್ ಜಾಗತಿಕ ಮೂರೈಕೆ ಸರಪಳಿಯಲ್ಲಿ ಭಾರತ ವಿಶ್ವಾಸಾರ್ಹ ಪಾಲುದಾರರಾಗಬಹುದು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕ್ಕೆಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ

ಭಾರತವಿಂದು ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಾತ್ಕಕ ಬೆಲೆ ಉನ್ನತ ಗುಣಮಟ್ಟದ ಉತ್ಪಾದನೆ ಸುದೀರ್ಘ ಆರ್ಥಿಕ ವ್ವವಸ್ಥೆ ಜೊತೆ ಮುಂದುವರೆಯುತ್ತಿದೆ ದೇಶದಲ್ಲಿ ರಫ್ತು ವ್ಯವಸ್ಥೆಯು ಉತ್ತಮವಾಗಿದೆ

ರೈತರಿಗೆ ಕ್ಪಷಿ ಉಪಕರಣಗಳು ದೊರೆಯುವಂತೆ ವ್ಯವಸ್ವೆ ಮಾಡಲಾಗಿದೆ ಎಂದು ಸಚಿವರು ಹೇಳಿದರು

ಪ್ರಸ್ತುತ ಈ ಜಿಲ್ಲೆಗಳಲ್ಲಿ ಈ ವಲಯದಿಂದ ಜೆಡಿಪಿ ಕೊಡುಗೆ ನಗಣ್ಣವಾಗಿದ್ದು

ನವದೆಪಲಿಯಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ಚಿಕ್ಕ ಘಟಕಗಳಿಗೆ ಕಿರು ಸಾಲ ಸೌಲಭ್ಯ ನೀಡಲು ಅವುಗಳನ್ನು ಎಂಎಸ್ಎಂಇ ಅಡಿ ಸೇರಿಸಲು ಯೋಜನೆ ರೂಪಿಸಲಾಗುತ್ತಿದೆ ಎಂದು ಅವರು ಹೇಳಿದರು

ದೇಶದ ಅರ್ಧಿಕ ಪ್ರಗತಿ ಚೇತರಿಕೆಗೆ ಕೈಗಾರಿಕೆಗಳು ಸಲಹೆಗಳನ್ನು ನೀಡವಂತೆಯೂ ಸಚಿವರು ಕೋರಿದ್ದಾರೆ ತಂತ್ರಜ್ಞಾನ ಉನ್ನತೀಕರಣದಿಂದ ಈ ವಲಯದಲ್ಲಿ ಹೆಚ್ಚು ರಫ್ತು ಅವಕಾಶಗಳ ಸಾಧ್ನತೆಗಳ ಬಗ್ಗೆಯೂ ಚೆಂತಿಸಬಹುದಾಗಿದೆ ಎಂದು ನಿತಿನ್ ಗಡ್ಡರಿ ಅಭಿಪ್ರಾಯಪಟ್ಟಿದ್ದಾರೆ ಕೇರಳದ ಕೋಜಿಕೊಡ್ನ ಕರಿಮರ್ ವಿಮಾನ ನಿಲ್ಲಾಣದಲ್ಲಿ ಸಂಭವಿಸಿದ್ದ ಏರ್ ಇಂಡಿಯಾ ವಿಮಾನ ದುರ್ಘಟನೆಗೆ ಭಾರಿ ಮತ್ತು ಪ್ರತಿಕೂಲ ಪವಾಮಾನ ಕಾರಣ ಎಂದು ಪರಿಗಣಿಸಲಾಗಿದೆ

ನಾಗರಿಕ ವಿಮಾನಯಾನ ಸಚಿವ ಪರ್ದೀಪ್ ಸಿಂಗ್ ಮೂರಿ ವಿದೇಶಾಂಗ ಸಚಿವ ಮುರಳಿಧರನ್ ಅವರು ನಿನ್ನೆ ಅವಘಾತದ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಪಡೆದುಕೊಂಡರು

ವಿಮಾನದಲ್ಲಿದ್ದ ಡಿಜೆಟಲ್ ಫ್ಲೈಟ್ ಡಾಟಾ ರೆಕಾರ್ಡರ್ ಮತ್ತು ಕಾಪಿಡ್ ವಾಯ್ಸ್ ರೆಕಾರ್ಡರ್ ಅನ್ನು ಪಡೆದುಕೊಂಡಿದ್ದು ವಿಮಾನ ಅಪಘಾತ ತನಿಖಾ ಸಂಸ್ಥೆ ಇದರ ತನಿಖೆ ನಡೆಸುತ್ತಿದೆ ಎಂದು ನಾಗರಿಕ ವಿಮಾನಯಾನ ಸಚಿವರು ಟ್ವೀಟ್ ಮಾಡಿದ್ದಾರೆ

ಕೇರಳ ರಾಜ್ಯಪಾಲ ಆರೀಫ್ ಮೊಪಮ್ಮದ್ ಖಾನ್ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹಾಗೂ ರಾಜ್ಯ ಸಚಿವರು ಫಟನಾ ಸ್ವಳಕ್ಕೆ ಭೇಟಿ ನೀಡಿ ಪರಿಸ್ವಿತಿಯ ಪರಾಮರ್ಶೆ ನಡೆಸಿದರು

ಬಹುಬೇಗನೆ ಸೋಂಕು ಪತ್ತೆ ಪಚ್ಚುವಲ್ಲಿ ಪರಿಣಾಮಕಾರಿ ವ್ಯವಸ್ಥೆ ಹಾಗೂ ಪರೀಕ್ಷಾ ಸಾಮರ್ಥ್ಯದಲ್ಲಿನ ಸುಧಾರಣೆ ಕ್ರಮಗಳಿಂದಾಗಿ ದೇಶದಲ್ಲಿ ಕೋರೊನಾ ರೋಗಿಗಳ ಚೇತರಿಕೆ ಪ್ರಮಾಣದಲ್ಲಿ ಹೆಚ್ಚಳವಾಗಲು ಕಾರಣವಾಗಿಎ ಎಂದು ಸಚಿವಾಲಯ ಹೇಳಿದೆ

ಕೊರೊನಾ ಸೋಂಕಿನ ಮರಣ ಪ್ರಮಾಣ ತ್ಗಿಸಲು ಎಲ್ಲ ರಾಜ್ಯ ಸರ್ಕಾರಗಳು ಗಮನ ಪರಿಸುವಂತೆ ಕೇಂದ್ರ ಸರ್ಕಾರ ನಿರ್ದೇಶನ ನೀಡಿದೆ

ಕೊರೋನಾ ಸೋಂಕು ನಿಗ್ರಹ ಸಂಬಂಧ ನಡೆಯುತ್ತಿರುವ ನಿರಂತರ ಪರಾಮರ್ಶೆ ಪ್ರಕ್ರಿಯೆಯ ಭಾಗವಾಗಿ ಆರೋಗ್ಯ ಕಾರ್ಯದರ್ಶಿ ರಾಜೇಶ್ ಭೂಷಣ್ ನೇತೃತ್ವದಲ್ಲಿ ನಿನ್ನೆ ಎರಡು ಉನ್ನತ ಮಟ್ಟದ ಸಭೆ ನಡೆಯಿತು

ಐಸಿಯು ಸೌಲಭ್ಯ ಮತ್ತು ಆಮ್ಲಜನಕ ವ್ಯವಸ್ಥೆ ಸೇರಿದಂತೆ ಅಗತ್ಯ ಚಿಕಿತ್ಸಾ ಸೌಲಭ್ಯ ಕಲ್ಪಿಸಲು ರಾಜ್ಯಗಳು ಕ್ರಮ ವಹಿಸುವಂತೆ ಕೇಂದ್ರ ಸರ್ಕಾರ ಸೂಚಿಸಿದೆ ಹೆಡ್ ಶ್ರೀಲಂಕಾದ ನೂತನ ಪ್ರಧಾನಮಂತ್ರಿಯಾಗಿ ಮಹಿಂದಾ ರಾಜಪಕ್ಸ ಇಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ

ಕಳೆದ ಬುಧವಾರದಂದು ಶ್ರೀಲಂಕಾ ಸಂಸತ್ತಿಗೆ ನಡೆದ ಚುನಾವಣೆಯಲ್ಲಿ ಮಹಿಂದಾ ರಾಜಪಕ್ಸ ನೇತೃತ್ವದ ಪಕ್ಷ ಪ್ರಚಂಡ ಗೆಲುವು ಪಡೆದು ಪೂರ್ಣ ಬಹುಮತದೊಂದಿಗೆ ಸರ್ಕಾರ ರಚಿಸುತ್ತಿದೆ ಕೊಲೊಂಬೊ ಸಮೀಪದ ಇತಿಹಾಸ ಪ್ರಸಿದ್ಧ ಬೌದ್ಧ ದೇವಾಲಯದಲ್ಲಿಂದು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದ್ಲು ಅವರ ಕಿರಿಯ ಸಹೋದರರಾದ ಗೋಟಾಬಯಾ ಅವರೇ ಮಹಿಂದಾ ರಾಜಪಕ್ಷ ಅವರಿಗೆ ಪ್ರತಿಜ್ಞಾವಿಧಿ ಬೋಧಿಸಲಿದ್ದಾರೆ

ನಾಳೆ ಶ್ರೀಲಂಕಾ ಸಚಿವ ಸಂಮಟ ರಚನೆಯಾಗಲಿದೆ ಜಿಷಧ ಮತ್ತು ರಾಸಾಯನಿಕಗಳ ರಫ್ತು ಪ್ರಮಾಣ ಕಡಿಮೆ ಮಾಡಲು ದೇಶದಲ್ಲಿ ಮೂರು ಫಾರ್ಮಾ ಪಾರ್ಕ್ ಹಾಗೂ ನಾಲ್ಕು ದಿಷಧ ಉತ್ಪಾದನಾ ಕೈಗಾರಿಕಾ ವಸಾಹುಗಳನ್ನು ಸ್ವಾಪಿಸುವ ಯೋಜನೆ ಇದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿ

ಸದಾನಂದ ಗೌಡ ತಿಳಿಸಿದ್ದಾರೆ ಜನೌಷಧ ಕೇಂದ್ರದ ವತಿಯಿಂದ ಆಯೋಜಿಸಲಾದ ಅಂತಾರಾಷ್ಟೀಯ ವೆಬಿನಾರ್ನಲ್ಲಿ ಮಾತನಾಡಿದ ಅವರು ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯದ ವತಿಯಿಂದ ಈ ಘಟಕಗಳನ್ನು ಸ್ವಾಪಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೂಚಿಸಿದ್ದಾರೆ ಎಂದರು